ದೀಪಗಳ ಹಬ್ಲ ದೀಪಾವಳಿಯನ್ನು ದೇಶಾದ್ಯಂತ ಇಂದು ಸಾಂಪ್ರದಾಯಿಕ ವಿಧಿ ವಿಧಾನಗಳೊಂದಿಗೆ ಸಡಗರದಿಂದ ಆಚರಿಸಲಾಗುತ್ತಿದೆ ದುಷ್ಟ ಶಕ್ತಿಯ ವಿರುದ್ದ ಶಿಷ್ಷ ಶಕ್ತಿಯ ವಿಜಯದ ಸಂಕೇತವಾಗಿರುವ ಈ ಹಬ್ಬವನ್ನು ಮನೆಗಳು ದೇವಾಲಯಗಳು ಹಾಗು ಸಾರ್ವಜನಿಕ ಸ್ವಳಗಳನ್ನು ದೀಪಗಳಿಂದ ಅಲಂಕರಿಸುವ ಮೂಲಕ ಆಚರಿಸಲಾಗುತ್ತದೆ ಹಬ್ಲದ ಅಂಗವಾಗಿ ಜನರು ಐಶ್ವರ್ಯದ ಅಧಿದೇವತೆ ಲಕ್ಷಿದೇವಿಯನ್ನು ವಿಶೇಷವಾಗಿ ಪೂಜಿಸುತ್ತಾರೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಉತ್ತರಾಖಂಡದ ಗಡಿಪ್ರದೇಶದ ಭಾರತ ಟಿಬೆಟ್ ಗಡಿಭಾಗದ ಯೋಧರೊಂದಿಗೆ ಇಂದು ದೀಪಾವಳಿ ಆಚರಿಸಲಿದ್ದಾರೆ ಯೋಧರೊಂದಿಗೆ ತಾವು ದೀಪಾವಳಿ ಆಚರಿಸುವ ಸಂಭ್ರಮದ ಚಿತ್ರಗಳನ್ನು ಎಲ್ಲರೊಂದಿಗೆ ಪಂಚಿಕೊಳ್ಳುವುದಾಗಿ ಅವರು ಟ್ವೀಟ್ ಮಾಡಿದ್ದಾರೆ ಇಂದು ಮುಂಜಾನೆ ಉತ್ತರಾಖಂಡದ ರುದ್ರಪ್ರಯಾಗ ಜಿಲ್ಲೆಯಲ್ಲಿರುವ ಕೇದಾರನಾಥ ದೇಗುಲಕ್ಕೂ ಭೇಟ ನೀಡಲಿರುವ ಪ್ರಧಾನಿ ಅಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ ನಂತರ ಅವರು ಕೇದಾರಪುರಿಯಲ್ಲಿ ಪ್ರಗತಿಯಲ್ಲಿರುವ ಅನೇಕ ಅಭಿವೃದ್ದಿ ಕಾಮಗಾರಿಗಳನ್ನು ಪರಿತೀಲಿಸಲಿದ್ದಾರೆ ದೀಪಾವಳಿ ಹಬ್ಬದ ಶುಭ ಕೋರಿರುವ ಇಸೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಣಾಪು ಅವರಿಗೆ ನರೇಂದ್ರಮೋದಿ ಧನ್ವವಾದ ಸಲ್ಲಿಸಿದ್ದಾರೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಅರುಣಾಚಲ ಪ್ರದೇಶದ ದಿನ್ಜೆನ್ ಅಂದ್ರ ಲಾ ಓಂಕಾರ್ ಹಾಗೂ ಅನ್ನಿನಿ ಯಲ್ಲಿರುವ ಭಾರತೀಯ ಪಡೆಯ ಯೋಧರೊಂದಿಗೆ ದೀಪಾವಳಿ ಆಚರಿಸಲಿದ್ದಾರೆ ಈ ಸಂದರ್ಭದಲ್ಲಿ ಅವರು ಶಾಲಾ ಮಕ್ಕಳು ರಚಿಸಿರುವ ಶುಭಾಶಯ ಚಿತ್ರಗಳನ್ನು ಯೋಧರಿಗೆ ಹಬ್ಲದ ಉಡುಗೊರೆಯಾಗಿ ನೀಡಲಿದ್ದಾರೆ ಹಾಗೆಯೇ ರಕ್ಷಣಾ ಸಚಿವರು ಹುತಾತ್ನ ಯೋಧರ ಕುಟುಂಬವರ್ಗದವರನ್ನೂ ಭೇಟ ಮಾಡಲಿದ್ದಾರೆ ದೀಪಾವಳಿ ಅಂಗವಾಗಿ ರಾಷ್ಲಪತಿ ರಾಮನಾಥ್ ಕೋವಿಂದ್ ಹಾಗು ಉಪರಾಷ್ಲಪತಿ ಎಂ ವೆಂಕಯ್ಲನಾಯ್ಲು ದೇಶದ ಜನತೆಗೆ ಶುಭ ಹಾರ್ಲೆಸಿದ್ದಾರೆ ಪರಿಸರ ಸ್ನೇಹಿ ಹಾಗೂ ಸುರಕ್ಷಿತ ದೀಪಾವಳಿ ಆಚರಿಸುವಂತೆ ರಾಷ್ಷಪತಿ ಕರೆ ನೀಡಿದ್ದಾರೆ

ದುಬೈಯಲ್ಲಿ ನಡೆಯುತ್ತಿರುವ ಐಟಿಯು ಸ್ವತಂತ್ರ ರಾಯಭಾರಿ ಸಮ್ನೇಳನದಲ್ಲಿ ಮಂಡಳಗೆ ನಿನ್ನೆ ಚುನಾವಣೆ ನಡೆಯಿತು

ಅವು ಮಂಡಳಿಗೆ ಪ್ರತಿನಿಧಿಗಳನ್ನು ಆಯ್ಲೆ ಮಾಡುತ್ತವೆ ಚುನಾವಣೆ ಕುರಿತು ಮಾತನಾಡಿದ ಭಾರತೀಯ ದೂರಸಂಪರ್ಕ ಇಲಾಖೆ ಸಚಿವ ಮನೋಜ್ ಸಿನ್ಹಾ ಅಂತರಾಷ್ಷೀಯ ದೂರಸಂಪರ್ಕ ಒಕ್ಕೂಟದಲ್ಲಿ ಭಾರತದ ಪಾತ್ರವನ್ನು ಈ ಚುನಾವಣೆ ತೋರಿಸುತ್ತದೆ ಎಂದರು

ಜಾಗತಿಕ ಮಟ್ಟದಲ್ಲಿ ಸದಸ್ಯ ರಾಷ್ಟಗಳ ಸಹಕಾರ ಮತ್ತು ಕೊಡುಗೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಮತ್ತು ಸಮಾನತೆ ಹಾಗೂ ಸಹಕಾರ ನಿರ್ಮಾಣದ ತತ್ವಗಳನ್ನು ಯಾವಾಗಲೂ ಗೌರವಿಸುತ್ತದೆ ಎಂದು ಸಚಿವರು ಹೇಳದರು ಅಕ್ರಮ ಲಂಚ ಪ್ರಕರಣದಲ್ಲಿ ಕೇಂದ್ರ ತನಿಖಾ ಸಂಸ್ಥೆ ಸಿಬಿಐ ಅಧಿಕಾರಿಗಳು ಸರಕು ಮತ್ತು ಸೇವಾ ತೆರಿಗೆ ಇಲಾಖೆಯ ಸಹಾಯಕ ಆಯುಕ್ತ ಹಾಗೂ ಖಾಸಗಿ ಸಂಸ್ಥೆಯ ಅಧಿಕಾರಿಯೊಬ್ಲನನ್ನು ಬಂಧಿಸಿದ್ದಾರೆ ಭ್ರಷ್ಲಾಚಾರ ತಡೆ ಕಾಯ್ದೆಯಡಿ ಆರೋಪಿಗಳ ವಿರುದ್ದ ಸಿಬಿಐ ಕೇಸು ದಾಖಲಿಸಿದೆ ದೆಹಲಿಯಲ್ಲಿರುವ ಖಾಸಗಿ ಸಂಸ್ಥೆಯ ಮೇಲೆ ಜಿಎಸ್ಟ ಇಲಾಖೆ ಅಕ್ರಮವಾಗಿ ಸಮೀಕ್ಷೆ ಹಾಗೂ ವಶಕ್ಷೆ ಪಡೆದುಕೊಳ್ಳುವ ಕಾರ್ಯಾಚರಣೆ ನಡೆಸಿತು ಎಂದು ಸಿಬಿಐ ಅಧಿಕಾರಿಗಳು ಹೇಳಿದ್ದಾರೆ ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ಖಾಸಗಿ ಸಂಸ್ಥೆಯ ವ್ಯಕ್ತಿಯಿಂದ ಜಿಎಸ್ಟಿ ಇಲಾಖೆ ಸಹಾಯಕ ಆಯುಕ್ತ ಲಂಚ ಕೇಳಿದ್ದರು ಎಂದು ಆರೋಪಿಸಲಾಗಿದೆ

ಈ ಪ್ರಕರಣದ ನಂತರ ಸಿಬಿಐ ಅಧಿಕಾರಿಗಳು ದೆಹಲಿ ಹಾಗೂ ಸುತ್ತಮುತ್ತ ಪ್ರದೇಶದ ಹಲವು ಕಡೆ ಶೋಧ ನಡೆಸಿ ಹಲವು ದಾಖಲೆಗಳು ಹಾಗೂ ನಗದನ್ನು ವಶಪಡಿಸಿಕೊಂಡಿದ್ದಾರೆ

ಬಿಜೆಒ ಮತ್ತು ಕಾಂಗ್ರೆಸ್ ತಲಾ ಮೂರು ಮಹಿಳಾ ಅಭ್ಯರ್ಥಿಗಳನ್ನು ಕಣಕ್ಕಳಿಸಿದೆ ಅವರಲ್ಲಿ ಮಾಜಿ ಶ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಹೇಯಿ ಅವರ ಸೊಸೆ ಕರುಣಾ ಶುಕ್ಲಾ ಹತ್ನೆಗೀಡಾದ ಕಾಂಗ್ರೆಸ್ ನಾಯಕ ಮಹೇಂದ್ರ ಕರ್ಮ ಅವರ ಪತ್ನಿ ದೇವ್ತಿ ಕರ್ಮ ಹಾಗೂ ಮಾಜಿ ಸಚಿವೆ ಲತಾ ಉಸೆಂಡಿ ಚುನಾವಣೆ ಎದುರಿಸುತ್ತಿದ್ದಾರೆ

ನಾರಾಯಣಪುರ ಜಿಲ್ಲೆಯ ಪೊಲೀಸ್ ಮಹಾನಿರೀಕ್ಷಕ ವಿವೇಕಾನಂದ ಸಿನ್ಹಾ ಸೇರಿದಂತೆ ಹಿರಿಯ ಅಧಿಕಾರಿಗಳ ಎದುರು ಅವರು ಶರಣಾಗಿದ್ದಾರೆಂದು ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ ಮತ್ತೊಂದು ಘಟನೆಯಲ್ಲಿ ಚತ್ತೀಸ್ಗಢದ ಬಸ್ತಾರ್ ವಲಯದ ಬೈಜಾಪುರ ಜಿಲ್ಲೆಯ ಗ್ರಾಮಸ್ಥನೋರ್ವನನ್ನು ಮಾವೋವಾದಿಗಳು ಹತ್ಗಗೈದಿದ್ದಾರೆ ಶರಣಾಗತಿಗೆ ಸಂಬಂಧಿಸಿದ ಸರ್ಕಾರದ ನಿಯಮಗಳು ಫಲಶ್ರದವಾಗಿದ್ದು ಎಡಪಂಥೀಯ ಮಾವೋವಾದಿಗಳು ಹಿಂಸೆಯ ಮಾರ್ಗವನ್ನು ತೊರೆಯಲು ಪ್ರೇರಣೆ ನೀಡುತ್ತಿವೆ ಎಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ನಿನ್ನೆ ತಿಳಿಸಿದ್ದಾರೆ ಕಳೆದ ತಿಂಗಳು ನಡೆದ ಸಾಮೂಹಿಕ ಕಳವು ಪ್ರಕರಣದಲ್ಲಿ ಸಾವಿರಾರು ಗ್ರಾಹಕರ ಬ್ಹಾಂಕ್ ಖಾತೆಗಳಿಂದ ಹಣ ಕಳವಾಗಿದೆ ಎಂದು ಪಾಕಿಸ್ತಾನದ ಸ್ಕೆಬರ್ ಕ್ರೈಮ್ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಸಂಬಂದ ಹಲವರು ನೀಡಿರುವ ದೂರಿನ ಆಧಾರದ ಮೇಲೆ ತನಿಖೆ ಕೈಗೊಳ್ಲಲಾಗುತ್ತಿದೆ ಎಂದು ಪಾಕಿಸ್ತಾನದ ಫೆಡಲರ್ ತನಿಖಾ ಸಂಸ್ನೆಯ ಸೈಬರ್ ಅಪರಾಧ ವಿಭಾಗದ ಅಧಿಕಾರಿಗಳು ತಿಳಿಸಿದ್ದಾರೆ

ಪಾಕಿಸ್ತಾನದ ಹಲವು ಬ್ಲಾಂಕಗಳ ಖಾತೆಗಳಲ್ಲಿ ದೋಚಲಾಗಿದೆ ಎಂದು ಫೆಡರಲ್ ತನಿಖಾ ಸಂಸ್ನೆಯ ಸೈಬರ್ ಅಪರಾಧ ವಿಭಾಗದ ನಿರ್ದೇಶಕ ಮೊಹಮ್ದದ್ ಶೋಯೆಬ್ ತಿಳಿಸಿದ್ದಾರೆ

ಅವರನ್ನು ಬಹುಶಃ ತಾಲಿಬಾನಿಯರು ಬಂಧಿಸಿರಬಹುದು ಎಂದು ಆಫ್ರಾನಿಸ್ತಾನ ಗಡಿ ಭದ್ರತಾ ಪಡೆಯ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ

ಈ ಮಧ್ಯೆ ತಮ್ನ ಯೋಧರನ್ನು ಹತ್ನೆ ಮಾಡುವುದನ್ನು ನಿಲ್ಲಿಸುವಂತೆ ನ್ಲಾಟೊ ತಾಲಿಬಾನಿಯರನ್ನು ಒತ್ತಾಯಿಸಿದೆ ಈ ಬೆಳವಣಿಗೆ ಕುರಿತು ನಿನ್ನೆ ಆಫ್ರಾನಿಸ್ತಾನದ ಅಧ್ಯಕ್ಷ ಅಶ್ರಫ್ ಫನಿ ಅವರೊಂದಿಗೆ ಜಂಟ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನ್ಯಾಟೊ ಪ್ರಧಾನ ಕಾರ್ಯದರ್ಶಿ ಜೆನ್ಸ್ ಸ್ಟೊಲ್ಟನ್ಬರ್ಗ್ ಹಿಂಸೆ ಹಾಗೂ ಯುದ್ದದಿಂದ ಯಾರಿಗೂ ಲಾಭವಾಗುವುದಿಲ್ಲ ಎಂಬುದನ್ನು ತಾಲಿಬಾನಿಯರು ಅರ್ಥ ಮಾಡಿಕೊಳ್ಳಬೇಕು ಎಂದು ಸಂದೇಶ ನೀಡಿದ್ದಾರೆ ಅಮೆರಿಕಾದಲ್ಲಿ ಕಾಂಗ್ರೆಸ್ ಸದಸ್ಟರು ಹಾಗೂ ರಾಜ್ಯ ಗೌರ್ನರ್ಗಳ ಆಯ್ಕೆಗಾಗಿ ನಿನ್ನೆ ಮಧ್ಯಂತರ ಚುನಾವಣೆ ನಡೆಯಿತು

ಈ ಮಧ್ಯಂತರ ಚುನಾವಣೆಯಲ್ಲಿ ಡೆಮಾಕ್ರಟ್ ಹಿಡಿತ ಸಾಧಿಸಲಿದೆ ಎಂದು ತಜ್ಜರು ಅಭಿಪ್ರಾಯಪಟ್ಟದ್ದಾರೆ ನಿನ್ನೆ ನಡೆದ ಘುಚೌ ಚೀನಾ ಮುಕ್ತ ಟೆನ್ನಿಸ್ ಪಂದ್ವಾವಳಿ ಆರಂಭಿಕ ಪಂದ್ಯದಲ್ಲಿ ಭಾರತದ ಪಿ

ಮಹಿಳೆಯರ ಡಬಲ್ಲ್ ಪಂದ್ದದಲ್ಲಿ ಅಶ್ವಿನಿ ಮೊನ್ನಪ್ಪ ಮತ್ತು ಸಿಕ್ಕಿರೆಡ್ಡಿ ಮೊದಲ ಸುತ್ತಿನಲ್ಲಿಯೇ ಸೋಲು ಕಂಡು ಪಂದ್ವದಿಂದ ನಿರ್ಗಮಿಸಿದರು ಇವರು ಜಪಾನ್ನ ಶಿಹೊ ಟನಕ ಮತ್ತು ಕೊಹರು ಯೊನೆಮೊಟೊ ಅವರ ವಿರುದ್ದ ಸೋಲನುಭವಿಸಿದರು ಭಾರತ ವೆಸ್ಟ್ ಇಂಡೀಸ್ ನಡುವೆ ನಿನ್ನೆ ಲಕ್ನೌನಲ್ಲಿ ನಡೆದ ಎರಡನೇ ಟ ಟ್ನೆಂಟ ಕ್ರಿಕೆಟ್ ಪಂದ್ಯದಲ್ಲಿ